ನಾಡಿದ್ದು ದೇಶ ರಾಷ್ಷೀಯ ವಿಜ್ಞಾನ ದಿನವನ್ನು ಆಚರಿಸುತ್ತದೆ ಏಕೆಂದರೆ ಅದೇ ದಿನದಂದು ವಿಜ್ಙಾನಿ ಸರ್ ಸಿ

ರಾಮನ್ ಬೆಳಕಿನ ವಕ್ರೀಭವನವನ್ನು ಸಂತೋಧಿಸಿದ್ದರು ಅದಕ್ಕಾಗಿ ಅವರಿಗೆ ನೊಬೆಲ್ ಪ್ರಶಸ್ತಿ ಸಂದಿತ್ತು ಬೋಧಾಯನದಿಂದ ಹಿಡಿದು ಪರ್ಗೋಬಿಂದ್ ಖುರಾನಾ ಸೇರಿದಂತೆ ವಿಜ್ಞಾನ ಪ್ರಪಂಚದಲ್ಲಿ ಭಾರತದ ಹೆಸರನ್ನು ಅಚ್ಚೊತ್ತಿರುವ ವಿಜ್ಞಾನಿಗಳು ದೇಶಕ್ಕೆ ಹೆಮ್ಮೆ ತಂದಿದ್ದಾರೆ ಎಂದು ಹೇಳಿದರು

ನಮ್ಮ ಯುವ ಖೀಳಿಗೆ ಸತ್ಯ ಮತ್ತು ಜ್ವಾನದ ಅನ್ನೇಷಣೆಗೆ ಪ್ರೇರಿತರಾಗಿ ವಿಜ್ವಾನದ ನೆರವಿನಿಂದ ಸಮಾಜದ ಸೇವೆ ಮಾಡಲು ಮುಂದಾಗಲಿ ಎಂದು ಹಾರೈಸಿದರು ಈ ಬಾರಿಯ ಬಜೆಟ್ನಲ್ಲಿ ಸ್ವಚ್ಛ ಭಾರತ್ ಯೋಜನೆಯಡಿ ಗ್ರಾಮಗಳಲ್ಲಿ ಕಸದಿಂದ ಸಂಪತ್ತು ಮತ್ತು ಕಸದಿಂದ ಇಂಧನ ಉತ್ತತ್ತಿ ಮಾಡುವುದಕ್ಕೆ ಆದ್ಯತೆ ನೀಡಲಾಗಿದೆ

ಬಿಜೆಪಿ ಹಾಗೂ ಕಾಂಗ್ರೆಸ್ ರಾಷ್ಟೀಯ ಪಕ್ಷಗಳು ಪರಸ್ಪರ ಆರೋಪ ಪ್ರತ್ಕಾರೋಪದಲ್ಲಿ ಕಾಲಹರಣ ಮಾಡುತ್ತಿವೆ ಕೇವಲ ಪ್ರಚಾರಕ್ಷಾಗಿ ಆ ಪಕ್ಷಗಳ ಮುಖಂಡರು ಪ್ರವಾಸ ಮಾಡುತ್ತಿದ್ದಾರೆ ಎಂದು ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್

ಬಳ್ಳಾರಿ ಜಿಲ್ಲೆಯ ಕೂಡ್ಲಿಗಿಯಲ್ಲಿ ನಿನ್ನೆ ಸುದ್ವಿಗಾರರೊಂದಿಗೆ ಮಾತನಾಡಿದ ಅವರು ಈ ಎರಡೂ ರಾಷ್ಟೀಯ ಪಕ್ಷಗಳು ಜನರ ಸಮಸ್ತೆ ಬಗ್ಗೆ ಕನಿಷ್ಠ ಕಾಳಜಿಯನ್ನೂ ತೋರುತ್ತಿಲ್ಲ ಎಂದು ಆರೋಪಿಸಿದರು ನಂತರ ಸಂಡೂರಿನಲ್ಲಿ ಸುದ್ದಿಗಾರೊಂದಿಗೆ ಮಾತನಾಡಿದ ಅವರು ರಾಯಚೂರಿನಲ್ಲಿ ಬೃಹತ್ ರ್ಕಾಲಿ ಹಾಗೂ ವಿಜಯಪುರದಲ್ಲಿ ರೈತ ಸಮಾವೇಶ ಮಾಡಲಾಗುವುದು ಎಂದರು

ಧರ್ಮ ವರ್ಗ ಜಾತಿ ಇತ್ಯಾದಿಗಳನ್ನು ಪರಿಗಣಿಸದೇ ಎಲ್ಲ ಸಮುದಾಯಗಳನ್ನು ಏಕರೀತಿಯಲ್ಲಿ ಪರಿಗಣಿಸುವ ಮೂಲಕ ಸಮಗ್ರ ಅಭಿವೃದ್ಧಿಯ ಆಲೋಚನೆ ಕಾಂಗ್ರೆಸ್ ಪಕ್ಷದ ಧ್ಯೇಯವಾಗಿದೆ ಎಂದು ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಹೇಳಿದ್ದಾರೆ ಉತ್ತರ ಕರ್ನಾಟಕ ಪ್ರವಾಸದಲ್ಲಿರುವ ಬಾಗಲಕೋಟೆಯ ಜಮಖಂಡಿಯಲ್ಲಿ ನಿನ್ನೆ ಸಾರ್ವಜನಿಕ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ರೈಶರು ಕೃಷಿ ಚಟುವಟಿಕೆಗಳನ್ನು ನಿರ್ವಹಿಸಲು ನೀರು ಅಗತ್ಯವಾಗಿದ್ದು ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ನೀರಾವರಿ ಯೋಜನೆಗಳಿಗೆ ಹೆಚ್ಚಿನ ಆದ್ಯತೆ ನೀಡಿದೆ ಕೇಂದ್ರ ಸರ್ಕಾರ ರೈತರ ಸಾಲ ಮನ್ನಾ ಮಾಡದಿದ್ದರೂ ರಾಜ್ಯ ಸರ್ಕಾರ ರೈತರ ನೆರವಿಗೆ ಧಾವಿಸಿದೆ ಎಂದರು ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ

ಇದು ಭೂಮಿಯಿಂದ ಮಧ್ಯಮ ಎತ್ತರಕ್ಕೆ ಪಾರುವ ದೀರ್ಘ ಬಾಳಿಕೆಯ ಸಾಮರ್ಥ್ಯ ಹೊಂದಿರುವ ಮಾನವ ರಹಿತ ವೈಮಾನಿಕ ವಾಹನ

ಅಮೆರಿಕ ಸೇನೆಯಲ್ಲಿರುವ ಕಣ್ಗಾವಲು ಮತ್ತು ಶತ್ರು ನೆಲೆಗಳನ್ನು ಪತ್ತೆ ಪಚ್ಚುವ ಡ್ರೋನ್ಗಳ ಕಾರ್ಯಾಚರಣೆ ಅಧ್ಯಯನ ನಡೆಸಿ ರುಸ್ತುಂ ಅಭಿವೃದ್ದಿಪಡಿಸಲಾಗಿದೆ ಇದು ನಿರಂತರ ಕಾರ್ಯ ನಿರ್ವಹಿಸುವ ಸಾಮರ್ಥ್ಯವನ್ನೂ ಹೊಂದಿದೆ

ಆರ್ ಡಿ ಒ ಅಧ್ಯಕ್ಷ ಎಸ್ ಕಿಸ್ನೊಫರ್ ವೈಮಾನಿಕ ವ್ಯವಸ್ಥೆಯ ಮಹಾ ನಿರ್ದೇಶಕ ಸಿ

ರಾಮನಾರಾಯಣನ್ ಎಲೆಕ್ಷಾನಿಕ್ಸ್ ಮತ್ತು ಕಮ್ಖುನಿಕೇಷನ್ ವ್ಚವಸ್ವೆಯ ಮಹಾ ನಿರ್ದೇಶಕಿ ಜೆ ಮಂಜುಳಾ ಮತ್ತು ಸಂಸ್ವೆಯ ಓರಿಯ ವಿಜ್ವಾನಿಗಳು ಪರೀಕ್ಷಾರ್ಥ ಉಡಾವಣೆ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಸಮಾಜದ ಮುಖ್ಜವಾಹಿನಿಯ ಸಂಪರ್ಕವಿಲ್ಲದೆ ಅಲೆಮಾರಿಯಾಗಿದ್ದ ಬಂಜಾರ ಜನಾಂಗಕ್ಕೆ ದಿಕ್ಕು ತೋರಿಸಿದ ಸಂತ ಸೇವಾಲಾಲ್ ಮಹಾನ್ ದಾರ್ಶನಿಕ ಎಂದು ಜವಳಿ ಮತ್ತು ಮುಜರಾಯಿ ಖಾತೆ ಸಚಿವ ರುದ್ರಪ್ಪ ಲಮಾಣಿ ಹೇಳಿದ್ದಾರೆ

ಬಂಜಾರ ಸಮುದಾಯದವರು ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಿ ಅವರ ಉಜ್ವಲ ಭವಿಷ್ಠಕ್ಕಾಗಿ ಶ್ರಮಿಸಬೇಕು ಕಂದಾಚಾರ ಮೂಢನಂಬಿಕೆಗಳನ್ನು ಕೈಬಿಟ್ಟು ಇತರ ಸಮುದಾಯಗಳಂತೆ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಬೆಳವಣಿಗೆಗೆ ಚಿಂತನೆ ನಡೆಸಿ ಪ್ರಗತಿಪರ ಸಮಾಜವಾಗಿ ಅಭಿವೃದ್ದಿ ಹೊಂದಬೇಕು ಎಂದು ಹೇಳಿದರು

ಹಾವೇರಿಯಲ್ಲಿ ನಿನ್ನೆ ಜಿಲ್ಲಾ ಉತ್ಸವದ ಅಂಗವಾಗಿ ಅಯೋಜಿಸಿದ್ದ ನಮ್ಮ ಜಿಲ್ಲೆ ನಮ್ಮ ಪೆಮ್ಮೆ ವಿಚಾರ ಸಂಕಿರಣ ಉದ್ಘಾಟಿಸಿ ಮಾತನಾಡಿದ ಅವರು ಕವಿಗಳು ದಾಸರು ಶರಣರು ಸ್ವಾತಂತ್ರ್ಯ ಹೋರಾಟಗಾರರು ಹೀಗೆ ಪಲವು ಮಹಾನ್ ವ್ಯಕ್ತಿಗಳನ್ನು ದೇಶಕ್ಕೆ ಕೊಡುಗೆ ನೀಡಿದ ಕೀರ್ತಿ ಹಾವೇರಿ ಜಿಲ್ಲೆಗೆ ಸಲ್ಲುತ್ತದೆ ಐತಿಹಾಸಿಕ ಹಿನ್ನೆಲೆಯುಳ್ಳ ಕಾಗಿನೆಲೆಯಲ್ಲಿ ಬಯಲಾಟ ನಾಟಕ ಅಕಾಡೆಮಿ ಸ್ವಾಪನೆಯಾಬೇಕು ಎಂದು ಪೇಳಿದರು ಕವಿಗೋಷ್ಠಿಯಲ್ಲಿ ಪಾಲ್ಗೊಂಡು ಮಾತನಾಡಿದ ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಮಾರುತಿ ಶಿಡ್ಲಾಪೂರ ಮುಕ್ತ ಮನಸ್ಸಿನಿಂದ ಬರೆದ ಕಾವ್ಯ ಜನರನ್ನು ತಲುಮತ್ತದೆ ಎಂದರು ಈಗ ಚುಟುಕು ಸುದ್ದಿ ಗದಗ್ ಜಿಲ್ಲೆಯ ಲಕ್ಷ್ಮೇಶ್ವರದಲ್ಲಿ ಕಟ್ಟಡ ಅಸಂಘಟತ ಕಾರ್ಮಿಕರಿಗೆ ರಾಜ್ಯ ಸರ್ಕಾರ ನೀಡುತ್ತಿರುವ ಪಲವಾರು ಸೌಲಭ್ಯಗಳ ಜಾಗೃತಿ ಮೂಡಿಸುವ ಕಲಾಜಾಥಾ ಕಾರ್ಮಿಕ ಜೈಶನ್ಯ ವಾಹಿನಿ ಕಾರ್ಯಕ್ರಮಕ್ಕೆ ನಿನ್ನೆ ಕಾರ್ಮಿಕ ಖಾತೆ ಸಚಿವ ಸಂತೋಷ ಲಾಡ್ ಚಾಲನೆ ನೀಡಿದರು ಬಳ್ಳಾರಿ ಜಿಲ್ಲೆಯ ಹಗರಿಬೊಮ್ದನಹಳ್ಳಿ ಬಳಿ ನಿನ್ನೆ ಸಂಜೆ ಬೈಕ್ ಮತ್ತು ರಾಜ್ಯ ರಸ್ತೆ ಸಾರಿಗೆ ಬಸ್ ಮುಖಾಮುಖಿ ಡಿಕ್ಕಿ ಹೊಡೆದ ಪರಿಣಾಮ ಇಬ್ಲರು ಯುವಕರು ಸ್ವಳದಲ್ಲೇ ಮೃತಪಟ್ಟಿದ್ದಾರೆ

ರಾಜ್ಯಪಾಲ ವಾಜುಬಾಯಿ ವಾಲಾ ವಿದ್ಕಾರ್ಥಿಗಳಿಗೆ ಪದವಿ ಪ್ರದಾನ ಮಾಡುವರು ಎಂದು ಮಂಗಳೂರು ವಿಶ್ವ ವಿದ್ಯಾಲಯದ ಕುಲಪತಿ ಡಾಕ್ಟರ್ ಕೆ ಭೈರಪ್ಪ ತಿಳಿಸಿದ್ದಾರೆ ಪೌರಾಡಳಿತ ಹಾಗೂ ಸಾರ್ವಜನಿಕ ಉದ್ವಿಮೆಗಳ ಖಾತೆ ಸಚಿವ ಈಶ್ವರ ಖಂಡ್ರೆ ನೂತನ ಚಿಟಗುಪ್ಪ ತಾಲೂಕು ಉದ್ವಾಟನಾ ಸಮಾರಂಭಕ್ತೆ ಇಂದು ಚಾಲನೆ ನೀಡುವರು